ಇಂದು ಉಕ್ಕಿನ ಮನುಷ್ನ ಎಂದೇ ಖ್ಯಾತರಾದ ದೇಶದ ಪ್ರಥಮ ಗ್ಲಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ನದಿನ

ಗುಜರಾತ್ನ ನರ್ಮದಾ ಅಣೆಕಟ್ಟೆ ಬಳಿ ನಿರ್ಮಿಸಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬೃಹತ್ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಲೋಕಾರ್ಪಣೆ ಮಾಡಲಿದ್ದಾರೆ

ಇಂದಿನ ಸಮಾರಂಭದಲ್ಲಿ ಸೇನೆ ನೌಕೆ ಮತ್ತು ವಾಯುಪಡೆಗಳಿಂದ ದೇಶಭಕ್ತಿ ಗೀತೆಗಳ ವಾದ್ಗೋಷ್ಟಿ ವಾಯುಪಡೆಯ ಸೂರ್ಯ ಕಿರಣ್ ಅವರಿಂದ ಆಗಸದಲ್ಲಿ ಆಕರ್ಷಕ ಪಾರಾಟ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ ಗುಜರಾತ್ ಪಂಜಾಬ್ ಅಸ್ಲಾಂ ಮತ್ತು ಮಿಜೋರಾಂನ ಕಲಾವಿದರು ಸಾಂಸ್ನತಿಕ ಕಾರ್ಯಕ್ರಮ ನಡೆಸಿಕೊಡಲಿದ್ಲಾರೆ ಪ್ರತಿಮೆ ಬಳಿ ನಿರ್ಮಿಸಿರುವ ದೇಶದ ವಿವಿಧ ರಾಜ್ನಗಳ ಭೂ ಮಾದರಿ ಸಂಗ್ರಹ ವಾಲ್ ಆಫ್ ಯೂನಿಟಿ ಅನ್ನೂ ಸಹ ಪ್ರಧಾನಿ ಉದ್ವಾಟಿಸಲಿದ್ದಾರೆ ಈ ಪ್ರತಿಮೆಯನ್ನು ಪ್ರವಾಸಿ ತಾಣವಾಗಿ ಅಭಿವ್ಯಧ್ನಿಪಡಿಸಲು ಮಷ್ತ ಕಣಿವೆ ಟೆಂಟ್ ಸಿಟಿ ಮೊದಲಾದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಪ್ರತಿಮೆಯ ಪ್ಪದಯ ಭಾಗದಲ್ಲಿ ಪ್ರೇಕ್ಷಕರ ಗ್ವಾಲರಿ ನಿರ್ಮಿಸಲಾಗಿದ್ದು

ಉಕ್ಕಿನ ಮನುಷ್ಯ ಬ್ರಿಟಿಷರ ವಿರುದ್ದ ಹೋರಾಡಿದ ಬಗೆ ವಿವರಿಸುವ ಬೆಳಕು ಮತ್ತು ಶಬ್ದ ಪ್ರದರ್ಶನಕ್ಕೂ ಮೋದಿ ಇದೇ ಸಂದರ್ಭದಲ್ಲಿ ಜಾಲನೆ ನೀಡಲಿದ್ದಾರೆ

ಜಗತ್ತಿನಲ್ಲೇ ಅತಿ ಎತ್ತರ ಎಂಬ ಪೆಗ್ಗಳಕೆ ಪಡೆದಿದೆ

ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಿನ್ನೆ ಭದ್ರತಾ ಪಡೆಗಳು ಪಾಗೂ ಭಯೋತ್ವಾದಕರ ನಡುವಿನ ಮುಖಾಮುಖಿಯಲ್ಲಿ ಮೂವರು ಭಯೋತ್ಪಾದಕರು ಹತರಾಗಿದ್ದಾರೆ ಮೃತ ಭಯೋತ್ಪಾದಕರಲ್ಲಿ ಓರ್ವನನ್ನು ಜೈಷ್ ಎ ಮೊಹಮ್ನದ್ ಉಗ್ರ ಸಂಘಟನೆಯ ಕಮಾಂಡರ್ ಉಸ್ವಾನ್ ಪೈದರ್ ಎಂದು ಗುರುತಿಸಲಾಗಿದೆ ಅಜರ್ ನ ಹಿರಿಯ ಸೋದರ ಅಮೀರ್ ಮುಖ್ತಾರ್ ನ ಪುತ್ರ ಮೃತ ಪಟ್ಟವರಲ್ಲಿ ಮತ್ತೊಬ್ಲಾತ ಕೂಡಾ ಇದೇ ಉಗ್ರ ಸಂಘಟನೆಗೆ ಸೇರಿದವನು ಹಾಗೂ ಮತ್ತೊಬ್ಲ ಸ್ಥಳೀಯ ಎಂದು ಗುರುತಿಸಲಾಗಿದೆ

ಭಯೋತ್ಪಾದಕರು ಅಡಗಿರುವ ಕುರಿತು ದೊರೆತ ನಿರ್ದಿಷ್ಟ ಮಾಹಿತಿಯ ಆಧಾರದ ಮೇಲೆ ಮಿಡೂರಾ ಪ್ರದೇಶದಲ್ಲಿ ಸೇನೆಯ ಭದ್ರತಾ ಪಡೆಗಳ ತಂಡ ಜಮ್ಮ ಮತ್ತು ಕಾಶ್ಮೀರ ಪೊಲೀಸ್ ಹಾಗೂ ಸಿಆರ್ ಪಿ ಆಫ್ ಜಂಟಿಯಾಗಿ ಶೋಧನಾ ಕಾರ್ಯಾಚರಣೆ ನಡೆಸಿದವು

ಆರ್ಬಿಐ ಗವರ್ನರ್ ಡಾ ಊರ್ಜಿತ್ ಪಟೇಲ್ ಪಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದು ಸಾಂಸ್ಟಿಕ ಚೌಕಟ್ಲಿನಲ್ಲಿ ಪಣಕಾಸು ವಲಯದಲ್ಲಿ ಗಣಕೀಕೃತ ತುರ್ತು ಪ್ರತಿಕ್ರಿಯಾ ವ್ವವಸ್ಥೆ ಸ್ವಾಪಿಸುವ ಕುರಿತು ಪ್ರಗತಿ ಪರಿಶೀಲಿಸಲಾಯಿತು ಆರ್ಬಿಐ ಗವರ್ನರ್ ನೇತೃತ್ವದಲ್ಲಿ ಎಫ್ಎಸ್ಡಿಸಿ ಉಪ ಸಮಿತಿ ಕೈಗೊಂಡ ಚಟುವಟಿಕೆಗಳ ಕುರಿತು ಮಂಡಳಿ ಪರಾಮರ್ಶೆ ನಡೆಸಿತು ಪ್ರಸ್ತುತ ಜಾಗತಿಕ ಮತ್ತು ಸ್ವಳೀಯ ಆರ್ಥಿಕ ಪರಿಸ್ಲಿತಿ ಹಾಗೂ ಹಣಕಾಸು ವಲಯದ ಪ್ರಗತಿ ಪರಾಮರ್ಶಿಸಲಾಯಿತು

ಘಟನೆಯ ಪತ್ತು ವರ್ಷಗಳ ನಂತರ ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ಲೆ ಮತ್ತು ಐಪಿಸಿಯ ವಿವಿಧ ನಿಯಮಗಳಡಿ ಆರೋಪಪಟ್ಟಿ ದಾಖಲಿಸಲಾಗಿದೆ ನ್ನಾಯಾಧೀಶ ವಿನೋದ್ ಪಾದಾಲ್ತರ್ವಿಶೇಷ ನ್ನಾಯಾಲಯದ ನೇತೃತ್ವ ವಹಿಸಿದ್ದಾರೆ ನ್ನಾಯಾಧೀಶರು ಆರೋಪಪಟ್ಟಿ ಓದುವಾಗ ಎಲ್ಲ ಆರೋಪಿಗಳು ಹಾಜರಿದ್ದರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ನಗರ ಪ್ರದೇಶಗಳಲ್ಲಿ ಹೆಚ್ಚುವರಿಯಾಗಿ ಸುಮಾರು ಎರಡು ಲಕ್ಷ ಮನೆಗಳ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ

ಒಡಿಶಾದಲ್ಲಿ ಕೌಶಲ್ತ ರಹಿತ ಅರೆ ಕೌಶಲ್ತ ಸಹಿತ ಕೌಶಲ್ತ ಸಹಿತ ಮತ್ತು ಅಧಿಕ ಕೌಶಲ್ತ ಹೊಂದಿರುವ ಕಾರ್ಮಿಕರಿಗಾಗಿ ಇದ್ದು ಕನಿಷ್ಠ ದಿನಗೂಲಿಯನ್ನು ಪೆಚ್ಚಿಸಲಾಗಿದೆ

ಕಾರ್ಮಿಕರಿಗಾಗಿ ಪದಿನೈದು ಉದ್ನೋಗ ವರ್ಗಗಳ ದಿನದ ವೇತನವನ್ನು ಕೂಡ ಏರಿಕೆ ಮಾಡಲಾಗಿದೆ

ಭಾರತೀಯ ಸ್ನೇಟ್ ಬ್ಲಾಂಕ್ ಎಸ್ಬಿಐ ಗ್ರಾಹಕರು ಎಟಿಎಮ್ನಿಂದ ಪಣ ಪಡೆಯುವ ಮಿತಿ ಇಂದಿನಿಂದ ಪರಿಷ್ನತವಾಗಿದೆ

ಇತರೆ ಎಸ್ಬಿಐ ಡೆಬಿಟ್ ಕಾರ್ಡ್ಗಳ ಮೇಲಿನ ಮಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಪ್ರಕಟಣೆ ತಿಳಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಕುವೈತ್ ನಾಯಕರೊಂದಿಗೆ ಇಂದು ಉಭಯ ದೇಶಗಳ ನಡುವಿನ ಬಾಂಧವ್ಯ ಬಲವರ್ಧನೆಗೆ ಅನೇಕ ದ್ವಿಪಕ್ಷೀಯ ಮಾತುಕತೆ ನಡೆಲಿದ್ದಾರೆ

ಪಶ್ಚಿಮ ಏಷ್ಯಾ ರಾಜ್ದದ ಪ್ರವಾಸದಲ್ಲಿರುವ ಸ್ವರಾಜ್ ನಿನ್ನೆ ಕುವೈತ್ ತಲುಪಿದ್ದು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಿದರು ಇದು ಗಲ್ಫ್ ರಾಷ್ಟಕ್ಕೆ ಸುಷ್ಮಾ ಸ್ವರಾಜ್ ಅವರ ಮೊದಲ ಭೇಟಿಯಾಗಿದೆ ಪಫೀಜ್ ಸಯೀದ್ ನೇತೃತ್ವದ ಜಮಾತ್ ಉದ್ ದವಾ ಮತ್ತು ಫಲಾಹ್ ಇ ಇನ್ಸಾನಿಯತ್ ಉಗ್ರ ಸಂಘಟನೆಗಳ ಮೇಲಿನ ನಿಷೇಧ ಹಿಂತೆಗೆತಕ್ಕೆ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ ಇದು ಪಾಕಿಸ್ತಾನದ ಅರ್ಥಿಕ ಕ್ರಿಯಾ ಪಡೆಯ ಬದ್ದೆತೆಗೆ ವಿರುದ್ದವಾಗಿದೆ ವಿಶ್ವಸಂಸ್ವೆ ಭದ್ರತಾ ಮಂಡಳಿ ನಿರ್ಣಯದಡಿಯ ಭಯೋತ್ವಾದನೆ ವಿರುದ್ದದ ಹೋರಾಟಕ್ಕೆ ಇದು ತೊಡಕಾಗಲಿದೆ ಎಂದು ಹೇಳಿದೆ ಭಾರತ ಮತ್ತು ಜೀನಾದ ಗಡಿ ಭದ್ರತಾ ಸಿಬ್ಲಂದಿಯ ಸಭೆ ಅರುಣಾಚಲ ಪ್ರದೇಶದ ತವಾಂಗ್ ಸಮೀಪ ಬುಮ್ ಲಾದಲ್ಲಿ ನಿನ್ನೆ ನಡೆಯಿತು ಗಡಿ ನಿಯಂತ್ರಣ ರೇಖೆ ಬಳಿ ಶಾಂತಿ ಮತ್ತು ಶ್ಲಿರತೆ ಕಾಯ್ಲಕೊಳ್ಳಲು ಇಂತಹ ಸಭೆಗಳು ಅಗತ್ಯ ಎಂದು ಉಭಯ ದೇಶಗಳು ಅಭಿಪ್ರಾಯಪಟ್ಟಿವೆ ಸಹಿ ಹಾಕಿರುವ ಒಪ್ಪಂದಗಳಿಗೆ ಎರಡೂ ದೇಶಗಳು ತಮ್ಮ ಬದ್ಗತೆಯನ್ನು ಮನರುಚ್ವರಿಸಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ಟ್ ಅವ್ಸ್ ಇಂಧನ ಆರೋಗ್ಯ ಸಂರಕ್ಷಣೆ ಮತ್ತು ಡಿಜಿಟಲ್ ತಂತ್ರಜ್ಞಾನದಂತಪ ವಲಯಗಳಲ್ಲಿ ಭಾರತದಲ್ಲಿನ ವ್ಯಾಪಾರ ಅವಕಾಶಗಳ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕೆಂದು ಅಮೆರಿಕಾ ಕಂಪೆನಿಗಳನ್ನು ಪ್ರೋತ್ಸಾಹಿಸಿದ್ಲಾರೆ ನಿನ್ನೆ ನವದೆಹಲಿಯಲ್ಲಿ ಅಮೆರಿಕಾದ ಹಿರಿಯ ಉದ್ದಮಿಗಳು ಹಾಗೂ ವಾಣಿಜ್ನೋದ್ಯಮಿಗಳನ್ನು ಭೇಟಿ ಮಾಡಿದ ಮೋದಿ ಇಂಡಿಯಾ ನಾಯಕತ್ತ ತ್ವಂಗಸಭೆಯ ಫಲಿತಾಂಶಗಳನ್ನು ಅವರುಗಳೊಂದಿಗೆ ಚರ್ಚಿಸಿದರು ಕಳೆದ ನಾಲ್ಕು ವರ್ಷಗಳಲ್ಲಿ ಸರ್ಕಾರ ಜಾರಿಗೊಳಿಸಿರುವ ಆರ್ಥಿಕ ಪಾಗೂ ನಿಯಂತ್ರಣ ಸುಧಾರಣಾ ಕ್ರಮಗಳನ್ನು ಅಮೆರಿಕಾ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆ ಮಂಡಳಿಯ ಸದಸ್ಯರು ಪ್ರಶಂಸಿಸಿದರು